ಸರ್ವರಿಗೂ ವಸತಿ ಕಲ್ಪಿಸುವ ಯೋಜನೆಯ ಸಾಕಾರಕ್ಕೆ ಎಲ್ಲ ಪ್ರಯತ್ನ ಮಾಡಲಾಗುವುದು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು ನಗರ ಪ್ರದೇಶಗಳ ಅಭಿವೃದ್ದಿಗೆ ನಾಲ್ಕು ವರ್ಷಗಳ ಹಿಂದೆ ಸರ್ಕಾರ ಪ್ರಧಾನಮಂತ್ರಿ ನಗರ ಆವಾಸ ಯೋಜನೆ ಸ್ಮಾರ್ಟ್ ಸಿಟಿ ಮತ್ತು ಅಮೃತ ಯೋಜನೆಗಳನ್ನು ಆರಂಭಿಸಿದೆ ಎಂದು ಹೇಳಿದರು ಈ ಯೋಜನೆಗಳಿಂದ ನಗರ ಪ್ರದೇಶಗಳ ಅಭಿವೃದ್ದಿ ಮಾತ್ರವಲ್ಲದೆ ಕೋಟ್ಯಂತರ ಜನರ ವಸತಿಯ ಆಶೋತ್ತರಗಳನ್ನು ಈಡೇರಿಸಿದಂತಾಗುತ್ತದೆ ಎಂದು ಅವರು ತಿಳಿಸಿದರು ಸರ್ಕಾರದ ವಸತಿ ಯೋಜನೆ ಕಾರ್ಯಕ್ರಮಗಳಿಂದಾಗಿ ದಾಖಲೆಯ ಬಂಡವಾಳ ಹೂಡಿಕೆ ತಂತ್ರಜ್ಞಾನ ಬಳಕೆ ಮತ್ತು ಸಾರ್ವಜನಿಕರ ಪಾಲುದಾರಿಕೆಯಲ್ಲಿ ತ್ಯರಿತ ಪ್ರಗತಿ ಕಂಡುಬಂದಿದೆ ಎಂದು ಅವರು ಹೇಳಿದ್ದಾರೆ ನಗರ ಮೂಲಸೌಕರ್ಯ ಹೆಚ್ಚಳಕ್ಕೆ ಸರ್ಕಾರ ಬದ್ದವಾಗಿದೆ ಎಂದು ಪ್ರಧಾನಮಂತಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಅಮೆರಿಕದ ವಿದೇಶಾಂಗ ವ್ಯವಹಾರ ಸಚಿವ ಮ್ಯೆಕ್ ಪಾಂಪಿಯೊ ಇಂದಿನಿಂದ ಮೂರು ದಿನಗಳ ಕಾಲ ಭಾರತದ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ ಭಾರತದಲ್ಲಿ ಇತ್ತೀಚೆಗೆ ಮುಕ್ತಾಯಗೊಂಡ ಲೋಕಸಭಾ ಚುನಾವಣೆ ಹಾಗೂ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎರಡನೇ ಬಾರಿಗೆ ಎನ್ಡಿಎ ಅಧಿಕಾರಕ್ಕೆ ಬಂದ ನಂತರ ಅಮೆರಿಕೆದ ಉನ್ನತೆ ಮಟ್ಸದ ನಿಯೋಗ ಇದೇ ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡುತ್ತಿದೆ ತಮ್ಮ ಭಾರತ ಭೇಟಿಯ ವೇಳಿ ಮ್ಯೆಕ್ ಪಾಂಪಿಯೊ ಅವರು ವಿದೇಶಾಂಗ ವ್ಯವಹಾರ ಸಚಿವ ಎಸ್ ಜೈಶಂಕರ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಭಾರತ ಮತ್ತು ಅಮೆರಿಕ ನಡುವಿನ ರಚನಾತ್ಮಕ ಪಾಲುದಾರಿಕೆ ಹಾಗೂ ದ್ವಿಪಕ್ಷೀಯ ಸಹಕಾರ ಸಂಬಂಧ ಇನ್ನಷ್ಟು ಗಟ್ಟಿಗೊಳಿಸುವ ಕುರಿತು ಮೈಕ್ ಪಾಂಪಿಯೋ ನೇತೃತ್ವದ ನಿಯೋಗ ಚರ್ಚೆ ನಡೆಸಲಿದೆ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಯ ಕ್ಷೇತ್ರಗಳು ಜಾಗತಿಕ ಪ್ರಾಂತೀಯ ಹಾಗೂ ಪ್ರಾದೇಶಿಕ ವಿಷಯಗಳ ಕುರಿತು ಮೈಕ್ ಪಾಂಪಿಯೊ ತಮ್ಮ ಭೇಟಿಯ ವೇಳೆ ಭಾರತದ ಪ್ರತಿನಿಧಿಗಳ ಜತೆ ಸಮಾಲೋಚನೆ ನಡೆಸಲಿದ್ದಾರೆ

ತುರ್ತು ಪರಿಸ್ಡಿತಿಯನ್ನು ಪ್ರಬಲವಾಗಿ ಮತ್ತು ನಿರ್ಭೀತಿಯಿಂದ ಪ್ರತಿಭಟಿಸಿದ್ದ ಎಲ್ಲಾ ಹಿರಿಯರಿಗೆ ಭಾರತದ ನಮನಗಳು ಸಲ್ಲುತ್ತವೆ ಸರ್ವಾಧಿಕಾರಿ ಧೋರಣೆಯನ್ನು ದೇಶದ ಪ್ರಜಾಪ್ರಭುತ್ವ ಮೌಲ್ಯಗಳು ಯಶಸ್ವಿಯಾಗಿ ಹತ್ತಿಕ್ಕಿದ ದಿನವಿದು ಎಂದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರೂ ಸಹ ಸಂದೇಶ ನೀಡಿದ್ದು ಭಾರತದ ಇತಿಹಾಸದಲ್ಲಿ ಕರಾಳ ಅಧ್ಯಾಯವೆಂದೇ ದಾಖಲಾಗಿರುವ ತುರ್ತು ಪರಿಸ್ಥಿತಿ ಫೋಷಣೆಯ ಸಂಧರ್ಭ ಹಾಗೂ ನಂತರ ನಡೆದ ಪ್ರಸಂಗಗಳನ್ನು ದೇಶ ಎಂದಿಗೂ ಮರೆಯುವುದಿಲ್ಲ ನಮ್ಮ ಸಂವಿಧಾನ ಮತ್ತು ಸಾಂಸ್ಥಿಕ ಸಮಗ್ರತೆಯನ್ನು ಎತ್ತಿ ಹಿಡಿಯುವ ಮಹತ್ಸವನ್ನು ದೇಶದ ಜನತೆ ಸದಾ ನೆನಪಿನಲ್ಲಿದಬೇಕು ಎಂದು ಹೇಳಿದ್ದಾರೆ ಗ್ಪಹ ಸಚಿವ ಅಮಿತ್ ಶಾ ಅವರು ತುರ್ತು ಪರಿಸ್ಥಿತಿ ಅವಧಿಯ ದಿಟ್ಲ ಪ್ರತಿಭಟನಾಕಾರರಿಗೆ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ರಾಜಕೀಯ ಹಿತರಕ್ಷಣೆಗಾಗಿ ಪ್ರಜಾಪ್ರಭುತ್ವದ ಕಗ್ಗೊಲೆಯಾಗಿತ್ತು ದಿನಪತ್ರಿಕೆಗಳ ಕಾರ್ಯಾಲಯಗಳನ್ನು ಮುಚ್ಚಲಾಗಿತ್ತು ಪತ್ರಕರ್ತರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿತ್ತು ಮತ್ತೆ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಮರುಸ್ಲಾಪನೆ ಮಾಡಲು ಲಕ್ಷಾಂತರ ದೇಶಪ್ರೇಮಿಗಳು ಅನುಭವಿಸಿದ ಕಿರುಕುಳಗವನ್ನು ಮರೆಯಲು ಸಾಧ್ಯವೇ ಇಲ್ಲ ಎಂದು ಅಮಿತ್ ಶಾ ಹೇಳಿದ್ದಾರೆ ನೂತನರಚಿತ ಒದಿಶಾ ವಿಧಾನ ಸಭೆಯ ಮುಂಗಾರು ಅಧಿವೇಷನ ರಾಜ್ಯಪಾಲ ಗಣೇಶ್ಲಾಲ್ ಅವರು ಭಾಣದೊಂದಿಗೆ ಇಂದು ಆರಂಭವಾಗಿದೆ

ನೀತಿ ಆಯೋಗ ದೇಶದ ಪ್ರಗತಿಯ ಕುರಿತಾದ ಎರಡನೇ ಆವೃತ್ತಿಯ ವರದಿಯನ್ನು ಈಗ ಸ್ವಲ್ಪ ಹೊತ್ತಿಗೆ ಮುನ್ನ ಬಿಡುಗಡೆ ಮಾಡಿತು ಸ್ವಸ್ಥ ರಾಜ್ಯಗಳು ಪ್ರಗತಿಶೀಲ ಭಾರತ ವರದಿಯನ್ನು ಆಯೋಗದ ಉಪಾಧ್ಯಕ್ಷ ರಾಜೀವ್ ಕುಮಾರ್ ಬಿಡುಗಡೆ ಮಾಡಿದರು ಭಾರತದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಆಗಿರುವ ಗಣನೀಯ ಪ್ರಗತಿಯ ಬಗ್ಗೆ ಈ ವರದಿ ವಿಸ್ವತ ಚಿತ್ರಣ ನೀಡಲಿದೆ ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರ ಕೈಗೊಂಡ ಯೋಜನೆಗಳು ಹಾಗೂ ಅನುಷ್ಣಾನಕ್ಕೆ ತಂದಿರುವ ಯೋಜನೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯಲಿದೆ

ಆರೋಗ್ಯ ಸಚಿವಾಲಯ ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ವಿಶ್ಲಬ್ಯಾಂಕ್ನ ಸಹಯೋಗದೊಂದಿಗೆ ಈ ವರದಿಯನ್ನು ಸಿದ್ದಪಡಿಸಲಾಗಿದೆ

ಇತರ ನಗರಗಳಲ್ಲೂ ಸಿಎನ್ಜಿ ಮತ್ತು ಪಿಎನ್ಜಿ ಲಭ್ಯತೆಯನ್ನು ವಿಸ್ದರಿಸಲು ಸರ್ಕಾರ ಯೋಜಿಸಿದೆ

ಹಲವು ದಿನಗಳಿಂದ ಅಸ್ವಸ್ಥರಾಗಿದ್ದ ಅವರಿಗೆ ದೆಹಲಿಯ ಏಮ್ಸ್ ಆಸ್ವತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಶ್ವಾಸ ಕೋಶದ ಸೋಂಕಿನಿಂದ ಅವರು ಬಳಲುತ್ತಿದ್ದರು ಸೈನಿ ರಾಜ್ಯಸಭೆಯ ಸದಸ್ಯರಾಗಿದ್ದರು ಅವರ ಪಾರ್ಥಿವ ಶರೀರವನ್ನು ಜ್ಟೆಪುರದಲ್ಲಿ ಇಜೆಪಿ ಖಚೇರಿಯಲ್ಲಿ ಇರಿಸಲಾಗಿದ್ದು ಜನರು ಅಗಲಿದ ನಾಯಕನಿಗೆ ಅಂತಿಮ ನಮನ ಸಲ್ಲಿಸುತ್ತಿದ್ದಾರೆ ಆಂಧ್ರಪ್ರದೇಶದಲ್ಲಿ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಹೊಸ ಸರಕಾರ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿಗಳ ನಡುವಿನ ಸಮರ ತಾರಕಕ್ಕೇರಿದೆ

ಸುದ್ದಿಗಾರರೊಂದಿಗೆ ನಿನ್ನೆ ಮಾತನಾದಿ ಹಿರಿಯ ಪೊಲೀಸ್ ಹಾಗೂ ರೈಲ್ವೇ ಆಯುಕ್ತ ರಣಜಿತ್ ಸಿಂಗ್ ಈ ವಿಷಯ ತಿಳಿಸ್ಪಿದ್ದಾರೆ

ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವ ನಿತಿನ್ಗಡ್ಡರಿ ರಾಜ್ಯ ಸಭೆಗೆ ಲಿಖಿತ ಉತ್ತರದಲ್ಲಿ ಈ ವಿಷಯ ಕಳಿಸಿ ದೇಶಾದ್ಯಂತ ಒಂದೇ ಮಾದರಿಯ ವಾಹನ ಚಾಲನೆ ಪರವಾನಗಿ ನೀಡಲು ಉದ್ದೇಶಿಸಲಾಗಿದೆ ಎಂದು ಹೇಳಿದರು ಸಚಿವಾಲಯ ತನ್ನ ನೂತನ ದಾಖಲೆ ಸಾರಥಿ ಎನ್ನುವ ಆಪ್ ಮೂಲಕ ನಕಲಿ ದಾಖಲೆ ಹಾಗು ಚಲನ್ ಹೊಂದಿರುವ ಸವಾರರನ್ನು ಕ್ಷಣಮಾತ್ರದಲ್ಲಿ ಗುರುತಿಸಬಹುದು ಎಂದು ಅವರು ವಿವರಿಸಿದರು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ರಾಜ್ಯ ಸಭೆಯ ಉಪಚುನಾವಣೆಯಲ್ಲಿ ಗುಜರಾತ್ನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಈಗ ಸ್ಟಲ್ಪ ಹೊತ್ತಿಗೆ ಮುನ್ನ ತಮ್ಮ ಉಮೇದುವಾರಿಕೆಯನ್ನು ಅಹಮದಾಬಾದ್ನಲ್ಲಿ ಸಲ್ಲಿಸಿದರು ಗುಜರಾತ್ ಮುಖ್ಯಮಂತ್ರಿ ಹಾಗೂ ಪಕ್ಷದ ಇತರ ರಾಜ್ಯಪ್ರಮುಖರು ಈ ವೇಳೆ ಉಪಸ್ಥಿತರಿದ್ದರು ಪಕ್ಷದ ಮತ್ತೊಬ್ಬ ಅಭ್ಯರ್ಥಿಯಾಗಿ ಜುಗಲ್ ಠಾಕೋರ್ ಅವರೂ ಸಹ ನಾಮಪತ್ರ ಸಲ್ಲಿಸಲಿದ್ದಾರೆ ಲೋಕಸಭಾ ಚುನಾವಣೆಯ ನಂತರ ಕೇಂದ್ರ ಸಚಿವ ಅಮಿತ್ ಶಾ ಹಾಗೂ ಸ್ಮತಿ ಇರಾನಿ ಲೋಕಸಭಾ ಸದಸ್ಯರಾದ ಹಿನ್ನೆಲೆಯಲ್ಲಿ ಗುಜರಾತ್ನಿಂದ ಈ ಎರಡು ರಾಜ್ಯಸಭಾ ಸ್ಥಾನಗಳು ತೆರವಾಗಿದ್ದವು ತ್ಬಣಮೂಲ ಕಾಂಗ್ರೆಸ್ ಶಾಸಕರಾದ ವಿಲ್ಸನ್ ಚಂಪ್ರಮೇರಿ ಹಾಗೂ ಟಿಎಮ್ಸಿ ಶಾಸಕ ಬಿಪ್ಲವ್ ಮಿತ್ರ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ

ಗಾಯಾಳುಗಳನ್ನು ಹತ್ತಿರದ ಆಸ್ವತ್ರೆಗೆ ದಾಖಲಿಸಲಾಗಿದೆ

ಸಾಗರೋತ್ತರ ಮಾರುಕಟ್ಟೆಯಲ್ಲಿ ಅಮೆರಿಕದ ಡಾಲರ್ ಮೌಲ್ಯದ ಕುಸಿತ ಮತ್ತು ಕಚ್ಚಾ ತೈಲದ ಬೆಲೆ ಇಳಿಕೆಯ ಪರಿಣಾಮವಾಗಿ ಈ ಬೆಳವಣಿಗೆ ಕಂದು ಬಂದಿದೆ

ಐಸಿಸಿ ವಿಶ್ವ ಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು ಎರಡು ಪ್ರಭಲ ತಂಡಗಳಾದ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯ ಮುಖಾಮುಖಿಯಾಗಲಿವೆ